ಎಸ್ ಯಡಿಯೂರಪ್ಪ

ಆರೋಗ್ಯ ಇಲಾಖೆ ಆದೇಶ

ಆರನೇ ಅಂತಾರಾಷ್ವೀಯ ಯೋಗ ದಿನದ ಅಂಗವಾಗಿ ನೀಡಿದ ಸಂದೇಶದಲ್ಲಿ ಅವರು ಉಸಿರಾಟದ ತೊಂದರೆಯನ್ನು ಯೋಗ ಮತ್ತು ಪ್ರಾಣಯಾಮ ನಿವಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ವರದಾನವಾಗಿದೆ ಎಂದಿದ್ದಾರೆ ಯೋಗವು ಆರೋಗ್ಯಕರ ಜಗತ್ತಿಗಾಗಿ ನಮ್ಮ ಶೋಧನೆಯನ್ನು ಪೆಚ್ಚಿಸುತ್ತದೆ ಇದು ಏಕತೆಯ ಶಕ್ತಿಯಾಗಿ ಹೊರಹೊಮ್ಮಿದ್ದು ಮಾನವೀಯತೆಯ ಬಂಧಗಳನ್ನು ಗಾಢವಾಗಿಸುತ್ತದೆ ರೋಗಗಳನ್ನು ಎದುರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ

ಎಸ್ ಯಡಿಯೂರಪ್ಪ ಸಚಿವರು ಹಾಗೂ ನಾಡಿನ ಗಣ್ಣರು ಜನತೆಗೆ ಶುಭ ಹಾರ್ೈಸಿದರು

ಬಹುತೇಕ ಜನ ತಮ್ಮ ಮನೆಯಲ್ಲಿಯೇ ಯೋಗಾಭ್ಯಾಸ ಮಾಡುವ ಮೂಲಕ ಯೋಗದಿನ ಆಚರಿಸಿದರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಉತ್ತಮ ಸಾಧನವಾಗಿದೆ ಜಗತ್ತಿಗೆ ಭಾರತೀಯ ಪರಂಪರೆ ನೀಡಿರುವ ಉತ್ನಷ್ಠ ಕೊಡುಗೆ ಯೋಗ ಎಂದು ಮುಖ್ಶಮಂತ್ರಿ ಬಿ

ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯ ಕಾಪಾಡುವ ಯೋಗ ನಮ್ಮ ಆರೋಗ್ಯ ರಕ್ಷಾ ಕವಚವಾಗಿದೆ ಉತ್ತಮ ಆರೋಗ್ಯಕಾಗಿ ಯೋಗ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಪಿ

ರಾಜ್ಯಪಾಲ ವಜೂಭಾಯಿ ವಾಲಾ ನಿನ್ನೆ ರಾಜಭವನದಲ್ಲಿ ಯೋಗಾಭ್ಯಾಸ ಮಾಡುವ ಮೂಲಕ ಯೋಗದಿನ ಆಚರಿಸಿದರು

ಸೋಮಶೇಖರ್ ಶಿವಮೊಗ್ಗ ಜಿಲ್ಲೆಯ ಯಲಿವಾಳ ಗ್ರಾಮದ ತೋಟದ ಮನೆಯಲ್ಲಿ ಯೋಗಭ್ಯಾಸ ಮಾಡಿದರು

ಈಶ್ವರಪ್ಪ ಕುಟುಂಬದ ಸದಸ್ಯರೊಂದಿಗೆ ಶಿವಮೊಗ್ಗದ ತಮ್ಮ ನಿವಾಸದಲ್ಲಿ ಯೋಗಭ್ಯಾಸ ಮಾಡಿ ವಿಶ್ವ ಯೋಗ ದಿನ ಆಚರಿಸಿದರು

ಬಿಜೆಪಿ ರಾಜ್ಯಾಧ್ಯಕ್ಷ ನಳೀನ್ಕುಮಾರ್ ಕಟೀಲ್ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅರುಣ್ಕುಮಾರ್ ವಿಧಾನ ಪರಿಷತ್ ಸದಸ್ತ ಎನ್

ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಯೋಗ ದಿನ ಆಚರಿಸಿದ ಕುರಿತು ವರದಿಗಳು ಬಂದಿವೆ ಕೋವಿಡ್ ಹಿನ್ನೆಲೆ ಪಾವೇರಿ ಗದಗ ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಇನ್ನೂ ಪಲವರು ತಮ್ಮ ಮನೆಗಳಲ್ಲಿಯೇ ಯೋಗಾಭ್ಯಾಸ ಮಾಡುವ ಮೂಲಕ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಯಿತು

ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆಯಡಿ ಮೂರ್ವಕಲಿಕೆ ಗುರುತಿಸುವಿಕೆ ಅಲ್ವಾವಧಿಯ ತರಬೇತಿ ಮತ್ತು ವಿಶೇಷ ಯೋಜನೆಗಳ ಅಡಿಯಲ್ಲಿ ವಿವಿಧ ಕೌಶಲ್ಡ ಉಪಕ್ರಮಗಳ ಮೂಲಕ ಅವರಿಗೆ ತರಬೇತಿ ನೀಡಲಾಗಿದೆ ಎಂದು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಷ ಮಧ್ಯಪ್ರದೇಶ ಓಡಿಶಾ ಕೇರಳ ಮತ್ತು ಪಶ್ವಿಮ ಬಂಗಾಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ಬೋಧಕರಿಗೆ ತರಬೇತಿ ನೀಡಲಾಗಿದ್ದು ಒತ್ತಡ ನಿವಾರಣೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವರ್ಧನೆಗೆ ಯೋಗ ಸಹಕಾರಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಹಾವೇರಿ ಜಿಲ್ಲೆ ಹಿರೆಕೇರೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಜಿಲ್ಲಾ ಸಹಕಾರಿ ಬ್ಡಾಂಕ್ ಪ್ರತ್ವೇಕಿಸಿ ಹಾವೇರಿ ಜಿಲ್ಲೆಗೆ ಪ್ರತ್ಯೇಕ ಡಿಸಿ ಬ್ಡಾಂಕ್ ಮತ್ತು ಹಾಲು ಒಕ್ಕೂಟ ಸ್ವಾಪಿಸುವ ಕುರಿತು ಈಗಾಗಲೇ ಎರಡು ಸಭೆಗಳನ್ನು ನಡೆಸಲಾಗಿದೆ ಎಂದರು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಸಾಧಕ ಬಾದಕ ಪರಿಶೀಲಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಸೋಮಶೇಖರ ಹೇಳಿದರು

ಮಾರ್ಗಸೂಚಿಯಡಿ ಚಿಕಿತ್ಸಾ ವೆಚ್ಚವನ್ನು ಆರೋಗ್ಯ ಇಲಾಖೆಯ ಸುವರ್ಣ ಆರೋಗ್ಯ ಟ್ರಸ್ಟ್ ಭರಿಸಲಿದೆ ಸೋಂಕಿತರು ನೇರವಾಗಿ ಖಾಸಗಿ ಆಸ್ತ್ರೆಗಳಿಗೆ ಹೋಗುವಂತಿಲ್ಲ ಬದಲಿಗೆ ಸಂಬಂಧಪಟ್ಟ ಪಾಲಿಕೆ ಆಯುಕ್ತರು ಜಿಲ್ಲಾ ಆರೋಗ್ಬಾಧಿಕಾರಿ ಶಿಫಾರಸು ಮಾಡಿದರೆ ಮಾತ್ರ ಹೋಗಬೇಕು ಅಂತಪವರಿಗೆ ಉಚಿತ ಚಿಕಿತ್ಸೆ ದೊರೆಯುತ್ತದೆ ಎಂದು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜಾವೇದ ಅಖ್ತರ ಹೊರಡಿಸಿರುವ ಆದೇಶದಲ್ಲಿ ತಿಳಿಸಲಾಗಿದೆ ಈ ಮಧ್ಯೆ

ಎಸ್ ಐ

ಜಿಲ್ಲೆಯಲ್ಲಿರುವ ಅನ್ಯ ರಾಜ್ಡದ ವಲಸೆ ಕಾರ್ಮಿಕರು ಸ್ವಂತ ರಾಜ್ಯಕ್ಕೆ ತೆರಳಲು ಇಜ್ಜಿಸಿದಲ್ಲಿ ಹೆಚ್ಚುವರಿ ಜೆಲ್ಲಾಧಿಕಾರಿ ಕಚೇರಿ ಸಂಪರ್ಕಿಸುವಂತೆ ಹಾವೇರಿ ಜೆಲ್ಲಾಡಳಿತ ತಿಳಿಸಿದೆ

ತಮ್ಮ ರಾಜ್ಯಕ್ಕೆ ತೆರಳು ಇಜ್ಜಿಸುವ ಹೊರ ರಾಜ್ಯದ ವಲಸೆ ಕಾರ್ಮಿಕರನ್ನು ಜಿಲ್ಲಾಡಳಿತದಿಂದ ಪ್ರಮಾಣಿಕೃತ ಮಾರ್ಗಸೂಚಿ ಅನುಸಾರ ಕಳಒಿಸಿಕೊಡಲಾಗುತ್ತದೆ ಇದು ಕೊನೆಯ ಅವಕಾಶವಾಗಿದೆ ಇನ್ನುಮುಂದೆ ತಮ್ಮ ರಾಜ್ಯಕ್ಕೆ ತೆರಳು ಕಾರ್ಮಿಕರು ಸ್ವಂತ ವ್ಯವಸ್ಥೆ ಮೂಲಕ ತೆರಳಬೇಕಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಮಹಾರಾಷ್ವದ ರಾಜಾಪುರ ಮತ್ತು ಕೊಯ್ನಾ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ

ಕೊರೋನಾ ಹಿನ್ನೆಲೆ ಜವಹಾರಲಾಲ್ ನೆಹರು ತಾರಾಲಯ ಆನ್ಲೈನ್ ಮತ್ತು ವೆಬ್ಮೋರ್ಟಲ್ ಮೂಲಕ ಗ್ರಹಣ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿತ್ತು